ಿ ದುಡಿಯುವ ವರ್ಗದ ಸಂಕಷ್ಷಗಳಿಗೆ ದನಿಯಾಗಬೇಕಾದುದು ಚುನಾಯಿತ ಸರ್ಕಾರಗಳ ಹೊಣೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ ಗುಂಡೂರಾವ್ ಅಭಿಮತ

ಈಗ ವಾರ್ತೆಗಳ ವಿವರ ಕಾರ್ಮಿಕರು ಶ್ರಮಿಕರು ಮತ್ತು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ದವಾಗಿದ್ದು ಈ ನಿಟ್ಟನಲ್ಲಿ ಹಲವು ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ರಾಜ್ಙಾದ್ಯಂತ ನಿನ್ನೆ ಅಂತಾರಾಷ್ಷೀಯ ಕಾರ್ಮಿಕರ ದಿನ ಆಚರಿಸಲಾಯಿತು ಕಾರ್ಮಿಕರ ದಿನದ ಅಂಗವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ನಿನ್ನೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಚಾಲನೆ ನೀಡಿ ಮಾತನಾಡಿ ಕಾರ್ಮಿಕರ ಪರವಾದ ವಿಚಾರಗಳನ್ನು ಅವಲೋಕಿಸುವ ಮತ್ತು ಶ್ವಿತಿಗತಿಗಳ ಕುರಿತಾಗಿ ವಸ್ತುನಿಷ್ಠವಾಗಿ ಚಿಂತಿಸುವ ದಿನವಾಗಿ ಕಾರ್ಮಿಕರ ದಿನ ಮಹತ್ವ ಪಡೆದಿದೆ ಶ್ರಮಶಕ್ತಿಯಿಂದ ದೇಶದ ಉತ್ಪಾದಕತೆ ಪೆಚ್ಚಳಗೊಂಡು ಆರ್ಥಿಕ ಪ್ರಗತಿ ಸಾಧನೆಗೆ ಕಾರಣವಾಗಿದೆ ದುಡಿಯುವ ವರ್ಗದ ಸಂಕಪ್ಪಗಳಿಗೆ ದನಿಯಾಗಬೇಕಾದುದು ಚುನಾಯಿತ ಸರ್ಕಾರಗಳ ಮಹತ್ವದ ಹೊಣೆಯಾಗಿರಬೇಕು ಎಂದರು ಧಾರವಾಡದಲ್ಲಿ ಅಂತಾರಾಷ್ಟೀಯ ಕಾರ್ಮಿಕ ದಿನದ ಅಂಗವಾಗಿ ನಾಳೆ ಉಚಿತ ಹೃದಯರೋಗ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಕಾರ್ಮಿಕ್ ದಿನವು ದುಡಿಯುವ ಜನರಿಗಾಗುವ ಅನ್ವಾಯ ಶೋಷಣೆ ವಿರುದ್ದ ಹೋರಾಟ ಬಲಪಡಿಸುವ ಸಂಕಲ್ಪ ತೊಡುವ ದಿನವಾಗಿದೆ ಕಾರ್ಮಿಕರ ಸ್ಥಾನಮಾನ ಕನಿಷ್ಟ ವೇತನ ಇತರೆ ಸೌಲಭ್ಯ ನೀಡದೆ ಅವರನ್ನು ದುಡಿಸಿಕೊಳ್ಳಲಾಗುತ್ತಿದೆ ಇದರ ವಿರುದ್ದ ಸಂಘಟಿತ ಹೋರಾಟ ಮಾಡಲು ಸಂಕಲ್ಪ ತೊಡಬೇಕು ಎಂದು ಎ

ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸೋಮಶೇಖರ್ ರಾಯಚೂರಿನಲ್ಲಿ ಹೇಳಿದ್ದಾರೆ ದೊಡ್ಡಬಳ್ಳಾಮರದ ಕೈಗಾರಿಕಾ ಪ್ರದೇಶದ ವಿವಿಧ ಕಾರ್ಖಾನೆಗಳಲ್ಲಿ ಕಾರ್ಮಿಕರ ದಿನದ ಅಂಗವಾಗಿ ಕಾರ್ಮಿಕ ಸಂಘಟನೆಗಳಿಂದ ದ್ವಜಾರೋಹಣ ನೆರವೇರಿಸಿ ಕಾರ್ಮಿಕರಿಗೆ ದೊರೆಯಬೇಕಾದ ಸೌಲಭ್ಯಗಳನ್ನು ಪಡೆಯುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗುವಂತೆ ಕಾರ್ಮಿಕ ಮುಖಂಡರು ಕರೆ ನೀಡಿದರು

ಅನಿರುದ್ದ್ ಶ್ರವಣ್ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಮೇ ದಿನದ ಪ್ರಯುಕ್ತ ಆಯೋಜಿಸಲಾಗಿದ್ದ ಸ್ವಜ್ಞತಾ ಕಾರ್ಯಕ್ರಮಕ್ಕೆ ಶ್ರಮದಾನ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಅಸಂಘಟಿತ ಕಾರ್ಮಿಕರ ಕಾನೂನುಗಳು ಮರಿಚೀಕೆಯಾಗಿವೆ ಎಂದು ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಕೆ

ಪ್ರಕಾಶ್ ಕೋಲಾರದಲ್ಲಿ ಹೇಳಿದ್ದಾರೆ ಚಾಮರಾಜನಗರದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಲ್ಲಿ ಮೇ ದಿನದ ಅಂಗವಾಗಿ ನಗರದಲ್ಲಿ ನಿಗಮದ ಅಧಿಕಾರಿಗಳು ಹಾಗೂ ನೌಕರರು ವಿದ್ಯುತ್ ಜನ ಜಾಗ್ಟತಿ ಜಾಥಾ ನಡೆಸಿದರು

ಪಲವು ರಾಜಕೀಯ ಪಕ್ಷಗಳ ನಾಯಕರು ಪ್ರಚಾರ ತೀವ್ರಗೊಳಿಸಿದ್ದಾರೆ ಸಮಾಜ ಕಲ್ನಾಣ ಖಾತೆ ಸಚಿವ ಪ್ರಿಯಾಂಕಾ ಖರ್ಗೆ ಚಿಂಚೋಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿ ಸುಭಾಷ್ ರಾಥೋಡ್ ಅವರ ಪರವಾಗಿ ಪ್ರಚಾರ ನಡೆಸಿದರು ಮತದಾರರು ಕಾಂಗ್ರೆಸ್ ಅಭ್ದರ್ಥಿಯನ್ನು ಗೆಲ್ಲಿಸುವ ಮೂಲಕ ಸ್ಪರ್ಧಾ ಕಣದಲ್ಲಿರುವ ಬಿಜೆಪಿ ಅಭ್ದರ್ಥಿ ಡಾಕ್ಷರ್ ಅವಿನಾಶ ಜಾಧವ್ ಅವರಿಗೆ ತಕ್ಷಪಾಠ ಕಲಿಸಬೇಕು ಎಂದು ಮನವಿ ಮಾಡಿದರು ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಭಾರತ ಚುನಾವಣಾ ಆಯೋಗವು ಕುಂದಗೋಳ ವಿಧಾನಸಭಾ ಮತ ಕ್ಷೇತ್ರಕ್ಕೆ ಸಾಮಾನ್ಯ ವೀಕ್ಷಕರನ್ನಾಗಿ ಆಂಧಪ್ರದೇಶದ ಹಿರಿಯ ಐಎಎಸ್ ಅಧಿಕಾರಿ ಎಚ್

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಚಂಡಮಾರುತ ಉತ್ತರ ತಮಿಳುನಾಡು ದಕ್ಷಿಣ ಆಂಧ್ರ ಪ್ರದೇಶ ಹಾಗೂ ಕೇರಳವನ್ನು ತಲುಪಲಿದ್ದು ಇನ್ನಷ್ಟು ತೀವ್ರಗೊಳ್ಳಲಿದೆ

ದಕ್ಷಿಣದ ಮೂರು ರಾಜ್ದಗಳಲ್ಲದೇ ಕರ್ನಾಟಕದಲ್ಲೂ ಇಂದು ಭಾರೀ ಮಳೆಯಾಗುವ ಸಾಧ್ವತೆಯಿದೆ

ವಾಯುಭಾರ ಕುಸಿತ ಕೇಂದ್ರೀಕ್ವತಗೊಂಡಿದೆ ಚಂಡಮಾರುತ ಬಾಧಿತ ರಾಜ್ಜಗಳ ಕಡಲ ತೀರದಲ್ಲಿ ಮುನ್ನೆಚ್ವರಿಕೆ ಕ್ರಮವಾಗಿ ನೌಕಾಪಡೆ ಕರಾವಳಿ ಪಡೆ ಹಾಗೂ ಎನ್ ಡಿ ಆರ್ ಎಫ್ ತಂಡಗಳನ್ನು ನಿಯೋಜಿಸಲಾಗಿದೆ ಪೋನಿ ಚಂಡಮಾರುತ ತೀವ್ರವಾಗುತ್ತಿರುವ ಹಿನ್ನೆಲೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕಟ್ಟಚ್ವರ ಘೋಷಿಸಲಾಗಿದ್ದು

ಮುಂಗಡೆಯಾಗಿ ಬಿಡುಗಡೆ ಮಾಡಿದೆ ರಾಜ್ಗದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಮಳೆ ವಾಡಿಕೆ ಪ್ರಮಾಣದಲ್ಲಿ ಸುರಿಯಲಿದೆ ಎಂದು ಧಾರವಾಡ ಕ್ಕಷಿ ವಿಶ್ವವಿದ್ಯಾಲಯದ ಕೃಷಿ ಪವಾಮಾನಶಾಸ್ತ ವಿಭಾಗದ ಮುಖ್ಯಸ್ತ ಡಾಕ್ಟರ್ ರವೀಂದ್ರ ಎಚ್ಪಾಟೀಲ್ ಹೇಳಿದ್ದಾರೆ

ತಾಂತ್ರಿಕ ಅಧಿಕಾರಿಗಳು ಕೆರೆ ಭರ್ತಿಗಾಗಿ ಕಾಲುವೆಯ ನೀರು ಪೋಲಾಗದಂತೆ ಕ್ರಮ ಕೈಗೊಂಡಿದ್ದಾರೆ ಎಂದು ಆಲಮಟ್ಟಿ ಆಣೆಕಟ್ಟು ವಲಯದ ಮುಖ್ಯ ಎಂಜಿನಿಯರ್ ಆರ್

ಕುಲಕರ್ಣಿ ಹೇಳಿದ್ದಾರೆ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಕಾರ್ಮಿಕರು ಹಾಗೂ ಬಡವರ ಅಭಿವ್ಯದ್ಲಿಗೆ ಸರ್ಕಾರ ಬದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿಕೆ ದುಡಿಯುವ ವರ್ಗದ ಸಂಕಷ್ಷಗಳಿಗೆ ದನಿಯಾಗಬೇಕಾದುದು ಚುನಾಯಿತ ಸರ್ಕಾರಗಳ ಹೊಣೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ ಗುಂಡೂರಾವ್ ಅಭಿಮತ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ಕಾಯವಾಯಿತು